ಬದಲಾಗಿ ಮತ್ತಷ್ಟು ಬಲಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಹೇಳಿದ್ದಾರೆ ಬೆಂಗಳೂರಿನ ಇಸ್ತೋ ಕೇಂದ್ರದಲ್ಲಿಂದು ರಾಷ್ಷವನ್ನುದ್ದೇತಿಸಿ ಮಾತನಾಡಿದ ಮೋದಿ ನಮ್ಮ ಹಾದಿಯಲ್ಲಿ ಎದುರಾದ ತೊಡಕಿನಿಂದ ನಾವು ನಮ್ಮ ಗುರಿಯಿಂದ ವಿಮುಖರಾಗಿಲ್ಲ ಎಂದು ಹೇಳಿದರು ದೇಶಕ್ಕಾಗಿ ಬದುಕುವವರು ವಿಜ್ಙಾನಿಗಳು ಅವರು ದೇಶ ಹೆಮ್ನೆ ಪಡುವಂತೆ ಮಾಡಲು ತಮ್ನ ಇಡೀ ಜೇವನವನ್ನು ಮುಡಿಪಾಗಿಡುತ್ತಾರೆ ಎಂದು ಹೇಳಿದರು ನಮ್ನ ಅದ್ದುತ ಇತಿಹಾಸದಲ್ಲಿ ನಮ್ನನ್ನು ಹಿಂದಿಕ್ಕಿದ ಕ್ಷಣಗಳನ್ನು ನಾವು ಎದುರಿಸಿದ್ದೇವೆ ಆದರೆ ಅವು ಎಂದಿಗೂ ನಮ್ನ ಚೈತನ್ನೋತ್ಸಾಹವನ್ನು ಕಡಿಮೆಮಾಡಿಲ್ಲ ಎಂದು ಹೇಳದರು ನಾವು ಮತ್ತೆ ಪುಟದೇಳುತ್ತೇವೆ ಮತ್ತು ಅದ್ಲುತ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಲ್ಲಾಂಡರ್ ವಿಕ್ರಮ್ನ ಚಲನೆ ಯೋಜಿತ ರೀತಿಯಲ್ಲಿ ಆರಂಭವಾಯಿತು

ಬಳಿಕ ಲ್ಲಾಂಡರ್ ಭೂ ಕೇಂದ್ರದ ಸಂಪರ್ಕ ಕಡಿತಗೊಂಡಿತು ನಂತರ ಇಸ್ತೋದ ವಕ್ತಾರರು ಈ ಸಂಬಂಧ ಹೇಳಿಕೆಯನ್ನು ಓದಿ ಹೇಳಿದರು ಇದಕ್ಕೂ ಮುನ್ನ ಇಸ್ತೋ ಅಧ್ಯಕ್ಷ ಡಾ

ಚಂದಿರನ ಅಂಗಣದಲ್ಲಿ ಲ್ಯಾಂಡರ್ ಇಳಿಯುವುದನ್ನು ನೇರ ಪ್ರಸಾರದಲ್ಲಿ ನೋಡಲು ಇಸೋ ನಿಯಂತ್ರಣ ಕೇಂದ್ರದಲ್ಲಿ ಉಪಸ್ಥಿತರಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಸ್ತೋ ವಿಜ್ಞಾನಿಗಳಿಗೆ ಆತಸ್ಸೈರ್ಯ ತುಂಬಿ ಮುಂದಡಿ ಇಡುವಂತೆ ಧ್ಯೆರ್ಯ ತುಂಬಿದರು

ಟ್ಟೀಟ್ ಸಂದೇಶದಲ್ಲಿ ಅವರು ಇಸ್ರೋ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದಿದ್ದಾರೆ ನಾವೆಲ್ಲರೂ ಒಳಿತಿಗಾಗಿ ಆಶಿಸೋಣ ಎಂದು ಹೇಳದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಠಿಣ ಪರಿಶ್ರಮದಿಂದ ಕಾರ್ಯ ನಿರ್ವಹಿಸುವ ಇಸ್ತೋ ಜೊತೆಗೆ ಇಡೀ ದೇಶವೇ ನಿಲ್ಲುತ್ತದೆ ಎಂದಿದ್ದಾರೆ

ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ಟ್ವೀಟ್ನಲ್ಲಿ ಇದು ಹಲವು ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಮತ್ತು ಮೈಲಿಗಲ್ಲಿನ ಸಾಧನೆಗೆ ಬುನಾದಿಯಾಗಿದೆ ಎಂದು ತಿಳಿಸಿದ್ದಾರೆ ವಿಜ್ವಾನಿಗಳ ಶ್ರಮ ಮತ್ತು ಉತ್ಲಾಪ ವ್ಯರ್ಥವಾಗುವುದಿಲ್ಲ ಎಂದು ಅವರು ಬಣ್ಣಿಸಿದ್ದಾರೆ ಕ್ರೀಡಾಕ್ಷೇತ್ರದ ದಿಗ್ಗಜರು ಇಸ್ರೋ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ಕ್ರಿಕೆಟ್ ಆಟಗಾರ ವಿರಾಟ್ ಕೊಟ್ಲಿ ಗೌತಮ್ ಗಂಭೀರ್ ವೀರೇಂದ್ರ ಸೇಹ್ವಾಗ್ ಕುಸ್ತಿಪಟುಗಳಾದ ಗೀತಾ ಪೋಗಟ್ ಮತ್ತು ಯೋಗೇಶ್ವರ್ ದತ್ ಅವರು ಮನತುಂಬಿ ಅಭಿನಂದಿಸಿದ್ದಾರೆ

ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ನೇತೃತ್ವ ಕಾರ್ಯಪಡೆಯು ಮೂಲಸೌಕರ್ಯ ಪೈಪ್ಲೈನ್ ಯೋಜನೆಗೆ ತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸಾಧ್ಯತೆಗಳನ್ನು ಗುರುತಿಸಲಿದೆ ಈ ಕಾರ್ಯಪಡೆಯು ಪ್ರಸಕ್ತ ಸಾಲಿನಿಂದಲೇ ಪೈಪ್ಲೈನ್ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಲಿದ್ದು ವಾರ್ಷಿಕ ಅಂದಾಜು ವೆಚ್ಚ ಮತ್ತಿತರ ಅಂಶಗಳನ್ನು ಗುರುತಿಸಲಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಗೀತೇಶ್ ಶರ್ಮಾ ಅವರು ದೆಪಲಿಯಲ್ಲಿಂದು ಈ ವಿಷಯ ದೃಢಪಡಿಸಿದ್ದಾರೆ

ಹವಾಮಾನ ಬದಲಾವಣೆ ಹಸಿರು ತಂತ್ರಜ್ಞಾನ ಉಷ್ಣ ವಿದ್ಯುತ್ ಸಂಸ್ಕೃತಿ ಪ್ರವಾಸೋದ್ಯಮ ಮತ್ತು ಕೃಷಿ ಕ್ಷೇತ್ರದಲ್ಲಿ ಪರಸ್ವರ ತಿಳಿವಳಿಕೆಯನ್ನು ಹೆಚ್ಚಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಐಸ್ಲ್ಯಾಂಡ್ ಮತ್ತು ಸ್ವಿಜರ್ಲೆಂಡ್ನಲ್ಲಿ ರಾಮನಾಥ್ ಕೋವಿಂದ್ ಅವರು ನಾನಾ ವಿಶ್ವವಿದ್ಯಾಲಯಗಳಲ್ಲಿ ಯುವ ಸಮುದಾಯ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ರಾಷ್ಷಪತಿ ಅವರ ಜೊತೆ ತೆರಳಲಿರುವ ಉದ್ಯಮವಲಯದ ನಿಯೋಗವು ಮೂರು ರಾಷ್ಷಗಳ ಉದ್ಯಮ ದಿಗ್ಗಜರ ಜೊತೆ ಹೂಡಿಕೆ ಮತ್ತು ವ್ಲಾಪಾರ ಕುರಿತು ಮಾತುಕತೆ ನಡೆಸಲಿದೆ ಜಮ್ನು ಕಾತ್ಮೀರದಲ್ಲಿ ಕಳೆದ ರಾತ್ರಿ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ ಪ್ರಾಂತ್ಯದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಎಳೆಯ ಬಾಲಕಿ ಸೇರಿದಂತೆ ನಾಲ್ವರು ಗಾಯಗೊಂಡಿದ್ದಾರೆ ಸೋಮೋರ್ ಪ್ರಾಂತ್ಯದ ದಂಗೇರ್ಪೊರಾ ಮನೆಯೊಂದಕ್ಕೆ ನುಗ್ಗಿದ ಉಗ್ರರು ದಾಳಿ ನಡೆಸಿದರು ಎಂದು ಪೊಲೀಸರು ತಿಳಿಸಿದ್ದಾರೆ ಗಾಯಾಳುಗಳು ದಾಳಿಯ ವೇಳೆ ಮನೆಯೊಂದರಲ್ಲಿ ಹಣ್ಣು ಮಾರಾಟ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಜಮ್ನು ಕಾಶ್ಮೀರದ ನೌಶೇರಾ ಪ್ರಾಂತ್ಯದ ಗಡಿ ನಿಯಂತ್ರಣ ರೇಖೆ ದಾಟಲು ಯತ್ನಿಸಿದ ಒಳನುಸುಳುಕೋರರನ್ನು ಭಾರತೀಯ ಸೇನೆ ತಡೆದಿದ್ದಾರೆ ನಿನ್ನೆ ಲಾಮ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಕಡೆಯಿಂದ ಫ್ರತಿಭಟನಾ ಘೋಷಣೆ ಕೇಳಿಬಂದಿತ್ತು ಎಂದು ಸೇನಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ನೇಪಾಳದಲ್ಲಿರುವ ಭಾರತೀಯ ಕಾಯಭಾರಿ ಮಂಜೇವ್ ಸಿಂಗ್ ಪುರಿ ಅವರು ಕಾಕ್ಸಂಡುವಿನಲ್ಲಿಂದು ಕೋಟೇಪ್ತರ ಬಹುಸಂಕೀರ್ಣ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು

ನೇಪಾಳದ ಮಾಜಿ ವಿದೇಶಾಂಗ ಸಚಿವ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಮಹೇಂದ್ರ ಬಹದ್ದೂರ್ ಪಾಂಡೆ ರಾಜಕೀಯ ಮತ್ತು ಸಮುದಾಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಇದೊಂದು ಲಾಭದಾಯಕವಲ್ಲದ ಸೇವಾ ಮನೋಭಾವದ ಸರ್ಕಾರೇತರ ಸಂಸ್ವೆಯಾಗಿದ್ದು ತ್ರಿಭುವನ್ ವಿಶ್ವವಿದ್ಯಾಲಯದ ಮಾನ್ಲತೆ ಪಡೆದಿದೆ ನಿರ್ವಹಣಾ ಮತ್ತು ಮಾನವೀಯ ಶಿಕ್ಷಣದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಲಿಕೆಗೆ ಇದು ಅವಕಾಶ ಕಲ್ಪಸಿದೆ

ಪ್ರತ್ನೇಕ ಶೌಚಾಲಯ ಸೇರಿದಂತೆ ಅಗತ್ನ ಮೂಲಸೌಕರ್ಯ ಒದಗಿಸಲಾಗಿದೆ

ಪೋಲೆಂಡ್ನ ಲಾಡಿಸ್ಲಾವೊವೊನಲ್ಲಿ ಅಕ್ಸೋಬರ್ನಲ್ಲಿ ನಡೆಯಲಿರುವ ವಿಶ್ವ ಕೆಡೆಟ್ ಚಾಲೆಂಜ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಲು ಜೈನ್ ಅವರು ಅರ್ಹತೆ ಪಡೆದಂತಾಗಿದೆ

ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ